ದೇತೀಯ ಮಾರ್ಗಗಳಲ್ಲಿ ವಿಮಾನ ಸಂಚಾರ ಏರ್ ಇಂಡಿಯಾ ಮತ್ತು ಖಾಸಗಿ ಏರ್ಲೈನ್ಗಳಿಂದ ಪ್ರಯಾಣಿಕ ಟಕೆಟ್ ಬುಕ್ತಿಂಗ್ ಆರಂಭ

ವಂದೇ ಭಾರತ್ ಮಿಷನ್ ಅಡಿ ಏಳು ವಿಶೇಷ ವಿಮಾನಗಳ ಮೂಲಕ ಕೊಲ್ಲಿ ರಾಷ್ಸಗಳಿಂದ ಸಾವಿರಕ್ಕಿಂತ ಹೆಚ್ಚಿನ ಭಾರತೀಯರ ವಾಪಸಾತಿ ಇಂದು

ಮೂರು ದಿನಗಳ ನಂತರವೂ ಜನ ಜೀವನ ಸಹಜ ಸ್ವಿತಿಗೆ ಮರಳಿಸಲು ಆಡಳಿತಾತ್ಮಕ ವೈಫಲ್ಯ ಕಾರಣ ಎಂದು ಕೋಲ್ಕತ್ತಾ ಸೇರಿದಂತೆ ರಾಜ್ಯದ ವಿವಿಧೆಡೆ ಸಂತ್ರಸ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ರಸ್ತೆ ತಡೆ ನಡೆಸಿ ಅಸಹನೆ ಹೊರಹಾಕುತ್ತಿದ್ದಾರೆ

ಲಕ್ಷಾಂತರ ಜನರು ನಿರ್ವಸತಿಗರಾಗಿದ್ದು ಆಹಾರ ನೀರು ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾವಿರಾರು ಮರಗಳು ಧರೆಗುರುಳಿ ರಸ್ತೆ ಸಂಚಾರ ಅಸ್ತವ್ಲಸ್ತವಾಗಿದೆ ಕಂಬಗಳು ನೆಲಕ್ಕುರುಳಿ ವಿದ್ಲುತ್ ಸಂಚಾರ ಮತ್ತು ಸಂಪರ್ಕ ಸ್ವಗಿತವಾಗಿದೆ

ಕೋಲ್ತತ್ತಾದ ನಾನಾ ಪ್ರದೇಶಗಳಲ್ಲಿ ಜನರು ಪ್ರತಿಭಟನೆ ನಡೆಸುತ್ತಿದ್ದು ನೀರು ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಅಂಘಾನ್ ಚಂಡಮಾರುತದಿಂದ ತೀವ್ರ ಬಾಧಿತಗೊಂಡಿರುವ ಪಶ್ಚಿಮ ಬಂಗಾಳದಲ್ಲಿ ರಕ್ಷಣೆ ಹಾಗೂ ಪುನರ್ ವಸತಿ ಕಾರ್ಯಗಳಿಗಾಗಿ ಕೇಂದ್ರ ಸರ್ಕಾರ ಆರಂಭಿಕ ಹಣಕಾಸು ನೆರವಾಗಿ ಒಂದು ಸಾವಿರ ಕೋಟ ರೂಪಾಯಿ ಪ್ರಕಟಿಸಿದೆ

ರಾಜ್ಯದಲ್ಲಿನ ಹಾನಿಯನ್ನು ಅಂದಾಜಿಸಲು ಶೀಘದಲ್ಲಿಯೇ ಕೇಂದ್ರೀಯ ತಂಡ ಆಗಮಿಸಲಿದೆ ಎಂದೂ ಪ್ರಧಾನಿ ಪ್ರಕಟಿಸಿದ್ದಾರೆ

ದೇತೀಯ ಮಾರ್ಗಗಳಲ್ಲಿ ವಿಮಾನ ಸಂಚಾರಕ್ಕೆ ಸಾರ್ವಜನಿಕ ಸ್ವಾಮ್ಖದ ಏರ್ ಇಂಡಿಯಾ ವಿಮಾನಯಾನ ಸಂಸ್ವೆ ನಿನ್ನೆಯಿಂದ ಪ್ರಯಾಣಿಕ ಟಿಕೆಟ್ ಬುಕ್ಕಂಗ್ ಆರಂಭಿಸಿದೆ

ಖಾಸಗಿ ವಿಮಾನಯಾನ ಸಂಸ್ಟೆಗಳಾದ ಇಂಡಿಗೊ ವಿಸ್ತಾರ ಮತ್ತು ಸ್ಪೈಸ್ ಜೆಟ್ ಸಹ ನಿನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಳುತ್ತಿವೆ ಇದು ದೇಶೀಯ ಮಾರ್ಗಗಳಲ್ಲಿ ಪ್ರಯಾಣಿಕರ ಸಂಚಾರಕ್ಕೆ ಮಾತ್ರ ಅನ್ವಯವಾಗುತ್ತದೆ ಖಾಸಗಿ ವಿಮಾನಯಾನ ಸಂಸ್ಥೆಗಳ ವೆಬ್ಸೈಟ್ ಮೂಲಕ ಟಕೆಟ್ ಬುಕ್ಕಂಗ್ ಮಾಡಬಹುದು

ತಿರುವನಂತಪುರ ಮತ್ತು ಬೋಧ್ಗಯಾಗೆ ಆಗಮಿಸಲಿವೆ ಈ ಎಲ್ಲಾ ವಿಮಾನಗಳಲ್ಲಿ ವಲಸೆ ಕಾರ್ಮಿಕರು ವೈದ್ಯಕೀಯ ತುರ್ತು ಪ್ರಕರಣಗಳು ಗರ್ಭಿಣಿಯರು ನಿಲುಗಡೆಯಾಗಿರುವ ಪ್ರವಾಸಿಗರು ಮತ್ತು ಹಿರಿಯ ನಾಗರಿಕರನ್ನು ಕರೆತರಲಾಗುತ್ತಿದೆ

ಕೊರೊನಾ ಲಾಕ್ಡೌನ್ ನಂತರ ದೇಶದ ವಿವಿಧೆಡೆ ನಿಲುಗಡೆಯಾಗಿ ಸಂಕಷ್ಟ ಅನುಭವಿಸುತ್ತಿದ್ದ ವಲಸೆ ಕಾರ್ಮಿಕರು ವಿದ್ವಾರ್ಥಿಗಳು ಪ್ರವಾಸಿಗರು ಮತ್ತು ಹಿರಿಯ ನಾಗರಿಕರನ್ನು ತ್ರಮಿಕ ರೈಲುಗಳ ಮೂಲಕ ಸ್ವಂತ ಊರುಗಳಿಗೆ ಸಾಗಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ

ಈ ರೈಲುಗಳಲ್ಲಿ ಸಂಚರಿಸುವ ಪ್ರಯಾಣಿಕರನ್ನು ಸ್ತೀನಿಂಗ್ಗೆ ಒಳಪಡಿಸಲಾಗುತ್ತಿದೆ ಪ್ರಯಾಣ ವೇಳೆ ಅವರಿಗೆ ಉಚಿತ ಆಹಾರ ಮತ್ತು ಕುಡಿಯುವ ನೀರು ಒದಗಿಸಲಾಗುತ್ತಿದೆ

ಎಲ್ಲ ಶಾಲೆಗಳು ಸಾಮಾಜಿಕ ಅಂತರ ಕಾಪಾಡಲು ಕ್ರಮ ಕೈಗೊಳ್ಳಬೇಕು ಹ್ವಾಂಡ್ ಸ್ಥಾನಿಟೈಸರ್ ಮತ್ತು ಮುಖಗವಸು ತರುವಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಬೇಕು ಎಂದು ಅವರು ತಿಳಿಸಿದರು ಪರೀಕ್ಷಾ ಕೊಕಡಿಗೆ ಆಗಮಿಸುವುದರಿಂದ ಹಿಡಿದು ನಿರ್ಗಮಿಸುವ ತನಕ ವಿದ್ಲಾರ್ಥಿ ಸಮುದಾಯ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಶಾಲಾ ಶಿಕ್ಷಕರು ಸೂಚನೆ ನೀಡಬೇಕು ಲೇಖನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳೇ ತರಬೇಕು ಪರೀಕ್ಷೆ ವೇಳೆಯಲ್ಲಿ ವಿದ್ಯಾರ್ಥಿಗಳು ಲೇಖನ ಸಾಮಗ್ರಿಗಳನ್ನು ಹಂಚಿಕೊಳ್ಳುವಂತಿಲ್ಲ ಎಂದು ಅವರು ತಿಳಿಸಿದರು

ಆಕಾಶವಾಣಿಯ ಮೂಲಕ ನಿನ್ನೆ ಅವರು ಎಲ್ಲ ಸಮುದಾಯ ರೇಡಿಯೋ ಕೇಂದ್ರಗಳ ಕೇಳುಗರನ್ನು ಏಕಕಾಲದಲ್ಲಿ ಉದ್ದೇಶಿಸಿ ಮಾತನಾಡಿ ಸದ್ದದಲ್ಲೇ ಸಮುದಾಯ ರೇಡಿಯೋಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು

ಎಲ್ಲಾ ರೇಡಿಯೋ ಕೇಂದ್ರಗಳಗೆ ಸಮಾನ ಜಾಹಿರಾತು ಸಮಯವನ್ನು ನೀಡಲು ತಾವು ಉತ್ತುಕರಾಗಿದ್ದು ಇದರಿಂದ ಸ್ವೀಯ ಜಾಹಿರಾತುಗಳನ್ನು ಸಮುದಾಯ ರೇಡಿಯೋ ಕೇಂದ್ರಗಳಲ್ಲಿ ಶ್ರಸಾರ ಮಾಡಬಹುದು ಸ್ವತಃ ಇದು ಒಂದು ಸಮುದಾಯವೇ ಆಗಿದೆ ಎಂದು ಶ್ರಕಾಶ್ ಜಾವಡೇಕರ್ ಹೇಳಿದರು ಸಮುದಾಯ ರೇಡಿಯೋಗಳಲ್ಲಿ ಸುದ್ದಿ ಪ್ರಸಾರ ಮಾಡುವ ಪ್ರಮುಖ ಬೇಡಿಕೆ ಬಗ್ಗೆ ಸಚವರು ಮಾತನಾಡಿ ಎಫ್ಎಂ ಚಾನಲ್ಗಳಲ್ಲಿ ಇರುವ ಹಾಗೇ ಸಮುದಾಯ ರೇಡಿಯೋದಲ್ಲೂ ಸುದ್ದಿ ಪ್ರಸಾರಕ್ಷೆ ಅನುಮತಿ ನೀಡುವ ಬಗ್ಗೆ ಪರಿಶೀಲಿಸುವುದಾಗಿ ಸಚಿವರು ತಿಳಿಸಿದರು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವುದು ತೀರ ಅಪಾಯಕಾರಿ ಇದನ್ನು ಪತ್ರಿಕಾ ಸ್ವಾತಂತ್ರ್ಯದ ಭಾಗವಾಗಿ ಪರಿಗಣಿಸುವುದು ಸಾಧ್ಯವಿಲ್ಲ ಇಂತಹ ಸುಳ್ಳು ಸುದ್ದಿ ಬಿತ್ತರಿಸುವುದನ್ನು ತಡೆಯುವುದರಲ್ಲಿ ಸಮುದಾಯ ರೇಡಿಯೋ ಮಹತ್ವದ ಪಾತ್ರ ನಿರ್ವಹಿಸಲಿದ್ದು ಸ್ವಳೀಯ ಮಟ್ಟದಲ್ಲೇ ಸತ್ಯಾಸತ್ವತೆ ಪರಿಗಣಿಸಿ ಸರಿಯಾದ ಮಾಹಿತಿ ಒದಗಿಸುವಲ್ಲಿ ಇದರಿಂದ ಸಾಧ್ಯವಾಗುತ್ತದೆ ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದರು

ವಿಶ್ವಬ್ಯಾಂಕ್ ಈ ನೇಮಕ ಮಾಡಿದ್ದು ಸಿಂಗಾಪುರದಲ್ಲಿರುವ ವಿಶ್ವಬ್ಯಾಂಕ್ ಕಚೇರಿಯಲ್ಲಿ ಜ್ವಾ ಅವರು ಸೇವೆ ಸಲ್ಲಿಸಲಿದ್ದಾರೆ